ಜಪಾನ್ ಪ್ರಧಾನಿ ಶಿಂಜೋ ಅಬೆ ಜೊತೆ ಪ್ರಧಾನಮಂತ್ರಿ ನರೇಂದ್ರಮೋದಿ ದೂರವಾಣಿ ಮಾತುಕತೆ ಪರಸ್ವರ ವಿಶ್ವಾಸ ಸ್ಟೇಪ ಮನರ್ ದ್ವಢೀಕರಿಸಿದ ಇಬ್ಲರೂ ನಾಯಕರು

ದೇಶದ ಸಾರ್ವಭೌಮತ್ತ ಭೌಗೋಳಿಕ ಸಮಗ್ರತೆಯಲ್ಲಿ ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್

ಮಾಜಿ ಕೇಂದ್ರ ಸಚಿವ ರಘುವಂಶ್ ಪ್ರಸಾದ್ ಸಿಂಗ್ ಆರ್ಜೆಡಿಗೆ ರಾಜೀನಾಮೆ

ಎಸ್ ಯಡಿಯೂರಪ್ಪ ಸೂಚನೆ

ಉಭಯ ದೇಶಗಳ ನಡುವಣ ಬಾಂಧವ್ಯವನ್ನು ಬಲಗೊಳಿಸುವಲ್ಲಿ ಅಬೆ ಅವರ ನಾಯಕತ್ವ ಹಾಗೂ ಅವರ ವ್ಯಕ್ತಿಗತ ಬದ್ಗತೆಗೆ ಪ್ರಧಾನಿ ಮೋದಿ ಧನ್ಗವಾದ ಸಲ್ಲಿಸಿದರು

ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಹಾಗೂ ಜಾಗತಿಕ ಸಹಭಾಗಿತ್ತದ ಚೌಕಟ್ಟನಡಿ ಮುಂಬೈ ಅಹಮದಾಬಾದ್ ಪೈಸ್ತೀಡ್ ಕೈಲು ಯೋಜನೆ ಸೇರಿದಂತೆ ಪಲವು ಮುಂದುವರೆದಿರುವ ಯೋಜನೆಗಳ ಶ್ಲಿತಿಗತಿಗಳನ್ನು ಉಭಯ ನಾಯಕರು ಪರಾಮರ್ತೆ ನಡೆಸಿದರು ಕೋವಿಡ್ ನಂತರದ ಜಗತಿನಲ್ಲಿ ಜಾಗತಿಕ ಸಮುದಾಯ ಮುಂದಿನ ಅಡಿ ಇರಿಸುವಾಗ ಉಭಯ ದೇಶಗಳು ನಿರ್ಣಾಯಕ ಪಾತ್ರ ವಹಿಸಲು ಬಲಿಷ್ಣ ಸಹಭಾಗಿತ್ತಕ್ಕೆ ಉಭಯ ನಾಯಕರು ಸಮ್ಮತಿಸಿದರು

ಈ ಒಪ್ಪಂದ ಎರಡೂ ದೇಶಗಳ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸಲಿದ್ದು ಇಂಡೋ ಫೆಸಿಫಿಕ್ ವಲಯದಲ್ಲಿ ಶಾಂತಿ ಹಾಗೂ ಭದ್ರತೆಗೆ ವಿಶಿಷ್ಟ ಕೊಡುಗೆ ನೀಡಲಿದೆ ಎಂದು ಹೇಳಿದರು

ಜಪಾನ್ನ ಹೊಸ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುವ ತಮ್ಮ ಉದ್ದೇಶವನ್ನು ಪ್ರಧಾನಿ ಮೋದಿ ಶಿಂಜೋ ಅಬೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಶುಭ ಹಾರೈಸಿದರು

ಕೇಂದ್ರ ಶಿಕ್ಷಣ ಸಚಿವಾಲಯ ಶಿಕ್ಷಾಪರ್ವದ ಭಾಗವಾಗಿ ಎರಡು ದಿನಗಳ ಈ ಸಮಾವೇಶವನ್ನು ಆಯೋಜಿಸಿದೆ

ಭಾರತ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಭಾರತವನ್ನು ಜಾಗತಿಕ ಶಕ್ತಿಯನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುವಂತೆ ನೀತಿಯನ್ನು ರೂಪಿಸಲಾಗಿದೆ

ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ವಾಯುಪಡೆಗೆ ರಫೆಲ್ ಯುದ್ಧ ವಿಮಾನಗಳ ಸೇರ್ಪಡೆ ಐಕಿಹಾಸಿಕ ಕ್ಷಣವಾಗಿದೆ

ರಫೆಲ್ ಯುದ್ಧ ವಿಮಾನಗಳ ಖರೀದಿ ಒಪ್ಪಂದ ಭಾರತದ ರಾಷ್ಟೀಯ ಭದ್ರತೆಯಲ್ಲಿ ದೊಡ್ಡ ಬದಲಾವಣೆಗೆ ಪಾದಿ ಮಾಡಿಕೊಟ್ಟಿದ್ದು ಈ ವಿಮಾನಗಳ ಸೇರ್ಪಡೆ ಜಗತ್ತಿಗೆ ಅದರಲ್ಲೂ ಭಾರತದ ಸಾರ್ವಭೌಮತ್ವಕ್ಕೆ ಸವಾಲೊಡ್ಡುವವರಿಗೆ ಬಲಿಷ್ಠ ಸಂದೇಶ ರವಾನಿಸಿದೆ ಎಂದರು ಯಾವುದೇ ಸನ್ನಿವೇಶಗಳಲ್ಲೂ ಭಾರತದ ಸಾರ್ವಭೌಮತ್ವ ಹಾಗೂ ಭೌಗೋಳಿಕ ಸಮಗ್ರತೆಯಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ರಕ್ಷಣಾ ಸಚಿವ ಸಿಂಗ್ ಮನರುಚ್ಚರಿಸಿದರು ಅಂತಾರಾಷ್ಟೀಯ ಶಾಂತಿ ಪಾಗೂ ಭದ್ರತೆಯ ಉದ್ದೇಶದಿಂದ ರಕ್ಷಣೆಯನ್ನು ಬಲಗೊಳಿಸಲಾಗುತ್ತಿದೆ ಅಂತಾರಾಷ್ಟೀಯ ಶಾಂತಿಗೆ ಭಂಗ ತರುವಂತಪ ಯಾವುದೇ ಹೆಚ್ಚೆಗಳನ್ನು ಭಾರತ ಇರಿಸಲು ಬಯಸುವುದಿಲ್ಲ ಎಂದರು ರಫೆಲ್ ವಿಮಾನಗಳ ಸೇರ್ಪಡೆ ಭಾರತ ಫ್ರಾನ್ಸ್ ಕಾರ್ಯತಂತ್ರ ಬಾಂಧವ್ಯಗಳ ನಿಕಟ ಪ್ರತಿಫಲನವಾಗಿದೆ ಎಂದು ಹೇಳಿದ ರಕ್ಷಣಾ ಸಚಿವರು ರಕ್ಷಣಾ ಸಹಕಾರ ವ್ಯದ್ಧಿಸಲು ಪಲವಾರು ವಲಯಗಳಲ್ಲಿ ಎರಡು ದೇಶಗಳು ನಿಕಟವಾಗಿ ಸಪಕರಿಸುತ್ತಿವೆ ಎಂದು ಹೇಳಿದರು ತಂತ್ರಜ್ಞಾನ ವರ್ಗಾವಣೆಯ ಒಪ್ಪಂದದ ಭಾಗವಾಗಿ ಆರು ಸ್ಕಾರ್ಷಿಯನ್ ಜಲಾಂತಗಾರ್ಮಿಗಳನ್ನು ಮಜ್ಗಾನ್ ಸಮುದ್ರ ಪ್ರದೇಶಗಳಲ್ಲಿ ನಿರ್ಮಿಸಲಾಗುತ್ತಿದೆ

ಭಾರತದ ರಕ್ಷಣಾ ತಯಾರಿಕಾ ವಲಯದಲ್ಲಿ ಪ್ರಾನ್ಸ್ನ ಹೂಡಿಕೆಗಳನ್ನು ಸಚಿವರು ಪ್ರತಿಪಾದಿಸಿದರು

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮ್ಮ ಫ್ರಾನ್ಸ್ ಸಪವರ್ತಿ ಫ್ಲೋರೆನ್ಸ್ ಪಾರ್ಲೆ ಅವರೊಂದಿಗೆ ಇಂದು ದೆಪಲಿಯಲ್ಲಿ ಚರ್ಚೆ ನಡೆಸಿದರು ಸೇನೆಗಳ ನಡುವಣ ಸಹಕಾರದ ಅಂಶಗಳು ಪಾಗೂ ಗುರುತಿಸಲ್ಪಟ್ಟ ಕೈಗಾರಿಕಾ ವಲಯಗಳಲ್ಲಿ ಕೂಡಿ ಕಾರ್ಯ ಮುಂದುವರೆಸಲು ನಿರ್ಧರಿಸಿದ್ದೇವೆ ಎಂದು ರಾಜನಾಥ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ ಭಾರತದ ರಕ್ಷಣಾ ಕಾರಿಡಾರ್ಗಳಲ್ಲಿ ಹೂಡಿಕೆ ಮಾಡುವಂತೆ ಫ್ಲಾನ್ ತಯಾರಿಕಾ ಸಂಸ್ಥೆಗಳಿಗೆ ರಕ್ಷಣಾ ಸಚಿವರು ಆಹ್ವಾನ ನೀಡಿದ್ದಾರೆ ಜಗತ್ತಿನ ಎರಡು ಅತ್ತಂತ ಮಪತ್ತದ ಪ್ರಜಾಪ್ರಭುತ್ವ ದೇಶಗಳಾಗಿರುವ ಭಾರತ ಪ್ರಾನ್ಸ್ ನಡುವೆ ಸಾಕಷ್ಟು ಸಾಮ್ಯತೆಗಳನ್ನು ಹೊಂದಿದ್ದು ಭಾರತ ದಿಪಕ್ಷೀಯ ಬಾಂಧವ್ನವನ್ನು ಮತ್ತಷ್ಟು ಹೆಚ್ಚಿಸಲು ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ

ಇದಕ್ಕೂ ಮೊದಲು ರಘುವಂತ್ ಪ್ರಸಾದ್ ಸಿಂಗ್ ಪಕ್ಷದ ರಾಷ್ವೀಯ ಉಪಾಧ್ಯಕ್ಷ ಸ್ವಾನಕ್ಷ ರಾಜೀನಾಮೆ ನೀಡಿದ್ದರು

ರಘುವಂಶ್ ಪ್ರಸಾದ್ ಸಿಂಗ್ ತಮ್ಮ ರಾಜೀನಾಮೆ ಪತ್ರವನ್ನು ಪಕ್ಷದ ಅಧ್ಯಕ್ಷ ಲಾಲು ಪ್ರಸಾದ್ ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ

ಎಸ್

ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ನಾ ಪಂಚಾಯಿತಿಗಳ ಮುಖ್ಯಕಾರ್ಯ ನಿರ್ವಹಣಾ ಅಧಿಕಾರಿಗಳನ್ನು ಉದ್ದೇಶಿಸಿ ವಿಡಿಯೋ ಕಾನ್ದರೆನ್ಸ್ ಮೂಲಕ ಮಾತನಾಡಿದ ಮುಖ್ಚುಮಂತ್ರಿಗಳು ಸಾಂಕ್ರಾಮಿಕ ತಡೆಗಟ್ಟಲು ಜಿಲ್ಲಾಡಳಿತ ಕೇಂದ್ರೀಕೃತ ಪ್ರಯತ್ನ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ

ಜೈಶಂಕರ್ ಇಂದು ಪಾಲ್ಗೊಂಡಿದ್ದರು ಈ ಕುರಿತು ಸಚಿವರು ತಮ್ಮ ಟ್ಟೀಟ್ನಲ್ಲಿ ಚೀನಾ ಪಾಕಿಸ್ತಾನ ಸೇರಿದಂತೆ ಎಸ್ಸಿಒ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರ ಒಳಗೊಂಡ ಛಾಯಾಚಿತ್ರವನ್ನು ಮೋಸ್ಟ್ ಮಾಡಿದ್ದಾರೆ